ಎಸ್

ಭಾರತ ಆಸ್ಸೇಲಿಯಾ ನಡುವೆ ಹೊನಲು ಬೆಳಕಿನ ಟೆಸ್ಟ್ ಕ್ರಿಕೆಟ್ ಪಂದ್ವ ಟಾಸ್ ಗೆದ್ದ ಭಾರತ ಬ್ಯಾಟಿಂಗ್ ಆಯ್ಸೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಬಾಂಗ್ಲಾದೇಶದ ಪ್ರಧಾನಮಂತ್ರಿ ಶೇಕ್ ಹಸೀನಾ ನಡುವೆ ಇಂದು ವರ್ಚುವಲ್ ಶ್ವಂಗಸಭೆ ನಡೆಯಿತು ಈ ಶ್ವಂಗಸಭೆಯ ವೇಳೆ ಇಭ್ಗರೂ ನಾಯಕರು ಕೋವಿಡ್ ನಂತರದ ಕಾಲಘಟ್ನದಲ್ಲಿ ಸಹಕಾರ ಸಂಬಂಧ ಮತ್ತಷ್ಟು ಬಲವರ್ಧನೆ ಸೇರಿದಂತೆ ದ್ವಿಪಕ್ಷೀಯ ಬಾಂಧವ್ಯದ ಎಲ್ಲ ಆಯಾಮಗಳ ಕುರಿತು ಸಮಗ್ರವಾಗಿ ಚರ್ಚೆ ಮಾಡಿದರು ವಿಜಯ್ ದಿವಸ್ ನಂತರ ಉಭಯ ದೇಶಗಳ ನಾಯಕರು ಸಮಾಲೋಚನೆ ನಡೆಸುತ್ತಿರುವುದು ವಿಶೇಷವಾಗಿದೆ ಬಾಂಗ್ಲಾ ಬಂಧು ಬಾಮ ಡಿಜಿಟಲ್ ಪ್ರದರ್ಶನವನ್ನು ಉಭಯ ದೇಶಗಳ ನಾಯಕರು ವರ್ಚುವಲ್ ಮೂಲಕ ಉದ್ವಾಟನೆ ಮಾಡಿದರು ಉಭಯ ದೇಶಗಳ ನಡುವೆ ಚಿಲನಹಾತ್ ಹಲ್ಲಿಬಾರಿ ರೈಲು ಸಂಪರ್ಕವನ್ನು ಜಂಟಿಯಾಗಿ ಉದ್ವಾಟಿಸಿದರು ಭಾರತ ಬಾಂಗ್ಲಾದೇಶ ಗಡಿ ವಿಚಾರ ವ್ಲಾಪಾರ ಕುರಿತಂತೆ ಇರುವ ಸಮಸ್ನೆಗಳ ಪರಿಹಾರಕ್ಷೆ ಮಾತುಕತೆ ನಡೆಸಿರುವ ನಾಯಕರು ಸುಗಮ ವಹಿವಾಟಿಗೆ ಹಲವು ಸಲಹೆ ಸೂಚನೆಗಳನ್ನು ವಿನಿಮಯ ಮಾಡಿಕೊಂಡರು ಎಂದು ವರದಿಯಾಗಿದೆ ಭಾರತ ಮತ್ತು ಬಾಂಗ್ಲಾದೇಶ ಉನ್ನತ ಮಟ್ಟದಲ್ಲಿ ವಿಚಾರ ವಿನಿಮಯ ಮುಂದುವರಿಸಿವೆ ಪ್ರಧಾನಮಂತ್ರಿ ಶೇಕ್ ಹಸೀನಾ ಕಳೆದ ಅಕ್ಟೋಬರ್ನಲ್ಲಿ ಭಾರತಕ್ಕೆ ಅಧಿಕ್ಷತ ಭೇಟಿ ನೀಡಿದ್ದರು

ಕೋವಿಡ್ ಸಾಂಕ್ರಾಮಿಕ ಸಮಯದಲ್ಲಿ ಉಭಯ ನಾಯಕರು ನಿಯಮಿತ ಸಂಪರ್ಕದಲ್ಲಿದ್ದರು ಎಂದು ವಿದೇಶಾಂಗ ಸಚಿವಾಲಯದ ಮೂಲಗಳು ತಿಳಿಸಿವೆ ಬರುವ ವರ್ಷ ನರೇಂದ್ರ ಮೋದಿ ಅವರು ಬಾಂಗ್ಲಾದೇಶಕ್ಕೆ ಭೇಟಿ ನೀಡುವ ಸಾಧ್ಯತೆ ಇದೆ ಬ್ರಿಟನ್ನ ವಿದೇಶಾಂಗ ಇಲಾಖೆ ಹಾಗೂ ಕಾಮನ್ ವೆಲ್ತ ಮತ್ತು ಅಭಿವೃದ್ಧಿ ವ್ಯವಹಾರಗಳ ಕಾರ್ಯದರ್ಶಿ ಡೊಮಿನಿಕ್ ರಾಬ್ ಬೆಂಗಳೂರಿನಲ್ಲಿಂದು ಉನ್ನತ ಶಿಕ್ಷಣ ಮಾಹಿತಿ ತಂತ್ರಜ್ಞಾನ ಖಾತೆಯನ್ನು ಹೊಂದಿರುವ ಉಪಮುಖ್ಯಮಂತ್ರಿ ಡಾ

ಅಶ್ವಕ್ಥ ನಾರಾಯಣ ಅವರೊಂದಿಗೆ ದ್ವಿಪಕ್ಷೀಯ ಸಮಾಲೋಜನೆ ಹಾಗೂ ಒಪ್ಪಂದ ಕುರಿತು ಚರ್ಚೆ ನಡೆಸಿದರು ಭಾರತ ಮತ್ತು ಬ್ರಿಟನ್ ನಡುವಿನ ಹಲವು ವಿಷಯಗಳ ಕುರಿತು ಮಾಶುಕತೆ ನಡೆಸಲಾಯಿತು ಕರ್ನಾಟಕ ಉನ್ನತ ಶಿಕ್ಷಣ ಪರಿಷತ್ತಿನ ಸಹಯೋಗದೊಂದಿಗೆ ಬ್ರಿಟನ್ ಪರಿಷತ್ತು ಪಲವು ಒಡಂಬಡಿಕೆಗೆ ಅಂಕಿತ ಹಾಕಿದವು ಎಂದು ರಾಜ್ಯ ಸರ್ಕಾರದ ಪ್ರಕಟಣೆ ತಿಳಿಸಿದೆ ಇದಕ್ಕೂ ಮುನ್ನ ಬಿ ಎಸ್ ಯಡಿಯೂರಪ್ಪ ಅವರನ್ನು ಬ್ರಿಟನ್ನ ವಿದೇಶಾಂಗ ಕಾರ್ಯದರ್ಶಿ ಡೊಮಿನಿಕ್ ರಾಬ್ ಭೇಟಿ ಮಾಡಿ ಸಮಾಲೋಚನೆ ನಡೆಸಿದರು ಕರ್ನಾಟಕ ಮತ್ತು ಬ್ರಿಟನ್ ನಡುವೆ ಪರಸ್ಪರ ಸಹಕಾರ ಕುರಿತಂತೆ ಇಬ್ಬರೂ ನಾಯಕರು ಚರ್ಚಿಸಿದರು ಬ್ರಿಟನ್ ಪರಿಷತ್ತಿನ ಪದಾಧಿಕಾರಿಗಳು ಹಾಗೂ ರಾಜ್ಯ ಉನ್ನತ ಶಿಕ್ಷಣ ಪರಿಷತ್ತಿನ ಓರಿಯ ಅಧಿಕಾರಿಗಳು ಒಡಂಬಡಿಕೆಗೆ ಅಂಕಿತ ಹಾಕಿದರು ಉನ್ನತ ಶಿಕ್ಷಣ ಸಚಿವ ಡಾ

ಅಶ್ವಕ್ಟ ನಾರಾಯಣ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಟಿ ಎಂ ವಿಜಯ ಭಾಸ್ಕರ್ ಹಾಗೂ ಇತರ ಓಿರಿಯ ಅಧಿಕಾರಿಗಳು ಉಪಸ್ವಿತರಿದ್ದರು

ಇಳಿ ಎಣಿಕೆ ಅತ್ಯಂತ ಸುಗಮವಾಗಿ ನಡೆಯುತ್ತಿದೆ ಎಂದು ಇಸ್ತೋ ವಿಜ್ವಾನಿಗಳು ಹೇಳಿದ್ದಾರೆ

ಈ ಸಂವಹನ ಉಪಗ್ರಹ ಟ್ರಾನ್ಸ್ ಪಾಂಡರ್ಗಳನ್ನು ಹೊಂದಿದ್ದು ವಿನ್ನಕ ಶಿ ಬ್ಕಾಂಡ್ ಮೂಲಕ ಸೇವೆಯನ್ನು ನೀಡಲಿದೆ ಇದು ಭಾರತದ ಪ್ರಮುಖ ಭೂ ಭಾಗ ಮಾತ್ರವಲ್ಲದೆ ದ್ವೀಪಗಳಾದ ಅಂಡಮಾನ್ ಮತ್ತು ನಿಕೋಬಾರ್ ಹಾಗೂ ಲಕ್ಷದ್ವೀಪಗಳಲ್ಲಿ ಸಂವಹನ ಉದ್ದೇಶಕ್ಷಾಗಿ ಬಳಕೆಯಾಗಲಿದೆ ಮಾಡಲಾಗುವುದು ಉಪಗ್ರಹದ ಜೀವಿತಾವಧಿ ಏಳು ವರ್ಷವಾಗಿದೆ ಏಷ್ನಾ ವೆಸಿಫಿಕ್ ಪ್ರಸಾರ ಒಕ್ಕೂಟದ ಉಪಾಧ್ಯಕ್ಷರಾಗಿ ಚುನಾಯಿತಗೊಂಡಿರುವ ಪ್ರಸಾರ ಭಾರತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶಶಿಶೇಖರ್ ವೆಂಪತಿ ಅವರನ್ನು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವ ಪ್ರಕಾಶ್ ಜಾವಡೇಕರ್ ಅಭಿನಂದಿಸಿದ್ದಾರೆ ಈ ಜವಾಬ್ಲಾರಿಯಲ್ಲಿ ಭಾರತ ಅತ್ಸುತ್ತಮವಾಗಿ ಕಾರ್ಯನಿರ್ವಹಿಸಲಿದೆ ಎಂದು ಹೇಳಿರುವ ಅವರು ಭಾರತದ ಪರ ಮತದಾನ ಮಾಡಿದ್ದಕ್ಕಾಗಿ ಎಲ್ಲ ಸದಸ್ಯ ರಾಷ್ಟಗಳಿಗೆ ಧನ್ಯವಾದ ಸಲ್ಲಿಸಿದ್ದಾರೆ ಎಬಿಯು ವಿಶ್ವದ ಅತಿದೊಡ್ಡ ಪ್ರಸಾರ ಸಂಸ್ವೆಯಾಗಿದ್ದು ಕೋವಿಡ್ ಹಿನ್ನೆಲೆಯಲ್ಲಿ ವರ್ಚುವಲ್ ರೂಪದಲ್ಲಿ ಒಕ್ಕೂಟದ ಪದಾಧಿಕಾರಿಗಳ ಆಯ್ನೆಗೆ ಮತದಾನ ನಡೆದಿತ್ತು

ಎಸ್ ಯಡಿಯೂರಪ್ಪ ವಿಧಾನಸೌಧದ ಬ್ಯಾಂಕ್ಷೆಟ್ ಪಾಲ್ನಲ್ಲಿ ಆಯೋಜಿಸಿದ್ದ ಸಮಾರಂಭದಲ್ಲಿಂದು ಕಾರ್ಯಸೂಚಿಯನ್ನು ಬಿಡುಗಡೆ ಮಾಡಿದರು ವಿಶ್ವದಲ್ಲಿ ಅತಿವೇಗವಾಗಿ ಬೆಳೆಯುತ್ತಿರುವ ಬೆಂಗಳೂರು ಮಹಾನಗರದ ಉದ್ದಾನ ನಗರಿ ಎಂಬ ಹೆಸರನ್ನು ಮರು ಸ್ಲಾಪನೆ ಮಾಡುವ ಪಸಿರು ಬೆಂಗಳೂರು ಸ್ವಜ್ಞ ಬೆಂಗಳೂರು ಪಾಗೂ ನಾಗರಿಕ ಸ್ನೇಹಿ ಯೋಜನೆಗೆ ಯಡಿಯೂರಪ್ಪ ಅವರು ವಿಧ್ಯುತ್ತ ಚಾಲನೆ ನೀಡಿದರು

ದೇಶಾದ್ಯಂತ ತಮಾಸಣೆ ಪ್ರಮಾಣ ಹೆಚ್ಚಳ ಮಾಡಿರುವುದರಿಂದ ಹಾಗೂ ಅಗತ್ಯ ಮುನ್ನೆಚ್ಚರಿಕೆ ಕ್ರಮಗಳ ಅಳವಡಿಕೆಯಿಂದ ಗುಣಮುಖ ಪ್ರಮಾಣ ಏರಿಕೆಯಾಗುತ್ತಿದೆ ಕೇಂದ್ರ ಗೃಪ ಸಚಿವಾಲಯದ ಮಾರ್ಗಸೂಚಿಯಂತೆ ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಕಟ್ಟುನಿಟ್ಟನ ಕ್ರಮ ಜಾರಿಗೆ ತಂದಿರುವ ಓನ್ನೆಲೆಯಲ್ಲಿ ಚೇತರಿಕೆ ಪ್ರಮಾಣ ಹೆಚ್ವಳವಾಗಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಚಾಣ ಸಜಿವಾಲಯ ತಿಳಿಸಿದೆ

ಇದರಿಂದಾಗಿ ನೀರು ಮತ್ತು ನದಿಗಳ ನಿರ್ವಹಣೆ ಕುರಿತಂತೆ ಭಾರತ ಮತ್ತು ಹಲವು ವಿದೇಶಿ ರಾಷ್ಟಗಳ ನಡುವೆ ಅಂತಾರಾಷ್ಟೀಯ ಸಹಕಾರ ವೃದ್ದಿಗೆ ಸಹಕಾರಿಯಾಗಿದೆ ಎಂದರು

ದೇಶದ ಎಲ್ಲ ಜಾತಿ ಮತ ವಲಯ ಧರ್ಮ ಮತ್ತು ಭಾಷೆಯ ಜನರ ಬೆಂಬಲದೊಂದಿಗೆ ರಾಮ ಮಂದಿರ ರಾಷ್ಟ ಮಂದಿರವಾಗಿ ರೂಮಗೊಳ್ಳುತ್ತಿದೆ ಎಂದು ಹೇಳಿದರು ಮಂದಿರ ನಿರ್ಮಾಣಕ್ಕೆ ಸಿದ್ದತೆಗಳು ನಡೆಯುತ್ತಿದ್ದು ದೇವರ ಕೆಲಸದಲ್ಲಿ ನಿಧಿ ಒಂದು ಅಡತಡೆಯಾಗಬಾರದು ಎಂದು ಅವರು ತಿಳಿಸಿದರು

ಟಾಸ್ ಗೆದ್ದ ಭಾರತ ಬ್ಕಾಟಿಂಗ್ ಆಯ್ಕೆ ಮಾಡಿಕೊಂಡಿತು